ಇಂದು ವಿಶ್ವ ಯುವ ಕೌಶಲ್ಯ ದಿನ ಜ್ಞಾನ ಹಾಗೂ ಕೌಶಲ್ಯದ ನಡುವಿನ ಅಂತರವನ್ನು ತ್ಗಿಸಲು ಯುವ ಸಮೂಹಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಕೊರೊನಾ ನಿಯಂತ್ರಣಕ್ಕಾಗಿ ಕರ್ನಾಟಕದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಘೋಷಿಸಲಾಗಿರುವ ಒಂದು ವಾರದ ಲಾಕ್ಡೌನ್ ಜಾರಿ

ಭಾರತದಲ್ಲಿ ಜ್ಞಾನ ಹಾಗೂ ಕೌಶಲ್ತದ ನಡುವಿನ ಅಂತರವನ್ನು ತಗ್ಗಿಸಬೇಕಾದ ಅಗತ್ತವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಯುವ ಜನತೆ ಕೌಶಲ್ವವನ್ನು ವ್ಯದ್ನಿಸಿಕೊಳ್ಳಬೇಕು ಜಗತ್ತಿನಲ್ಲಿ ಇಂದು ಕೌಶಲ್ಚಕ್ಕೆ ಹೆಚ್ಚಿನ ಆದ್ಯತೆ ಇದ್ದು ಜ್ವಾನ ಹಾಗೂ ಕೌಶಲ್ಯ ಜೊತೆಯಾಗಿ ಸಾಗಬೇಕು ಎಲ್ಲಾ ವಲಯಗಳಲ್ಲೂ ತಂತ್ರಜ್ಞಾನ ಹಾಗೂ ಕೌಶಲ್ಯ ತನ್ನ ಮಹತ್ವವನ್ನು ಹೊಂದಿದೆ ಕೌಶಲ್ಯಭರಿತ ಕೆಲಸಕ್ಕೆ ಪೆಚ್ಚಿನ ಆದ್ಯಕೆ ಇದೆ ಹಾಗಾಗಿ ಯುವ ಜನತೆ ನಿರಂತರವಾಗಿ ತಮ್ಮ ಕೌಶಲ್ಯವನ್ನು ವ್ಯದ್ರಿಸಿಕೊಳ್ಳುವತ್ತ ಪೆಚ್ಚು ಗಮನ ಪರಿಸಬೇಕು ಅದೇ ನಿಜವಾದ ಯುವ ಶಕ್ತಿ ಎಂದರು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಯಾವುದೇ ಅವಕಾಶವನ್ನು ಯುವಕರು ಬಿಟ್ಟುಕೊಡದೇ ಸದ್ವಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದ ಅವರು ಕೌಶಲ್ತವೆಂಬುದು ಕೇವಲ ದಿನನಿತ್ಲದ ಆಹಾರ ಸಂಪಾದನೆಯಲ್ಲ ಅದು ನಮ್ಮ ಆತ್ಮ್ವೈರ್ಯವನ್ನು ಹೆಚ್ಚಿಸುತ್ತದೆ ಎಂದರು

ದೇಶದ ಅಭಿವ್ಯದ್ದಿಯಲ್ಲಿ ಕೌಶಲ್ತದ ಮಪತ್ವವನ್ನು ಅರಿತಿರುವ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಅದಕ್ಷಾಗಿ ಪ್ರತ್ಯೇಕ ಸಚಿವಾಲಯವನ್ನೇ ರೂಪಿಸಿದ್ದಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ದೇಕರ್ ತಿಳಿಸಿದ್ದಾರೆ ಕೌಶಲ್ಯವನ್ನು ಸ್ಕಷ್ಟಿಸುವ ಅಗತ್ಯತೆ ಕುರಿತು ಟ್ವೀಟ್ ಮಾಡಿರುವ ಅವರು ಕೌಶಲ್ಯ ಅಭಿವೃದ್ದಿ ಸಚಿವಾಲಯ ದೇಶದ ಯುವ ಜನತೆಯನ್ನು ಸಬಲೀಕರಣಗೊಳಿಸುತ್ತದೆ ಅವರನ್ನು ಉದ್ಯೋಗಶೀಲರನ್ನಾಗಿಸುವ ಜೊತೆಗೆ ಅವರು ತಮ್ಮ ಕೆಲಸದಲ್ಲಿ ಉತ್ಪಾದಕತೆ ಪೆಜ್ಜಿಸುವಂತೆ ಮಾಡುತ್ತದೆ ಎಂದು ಪೇಳಿದ್ದಾರೆ

ಯುರೋಪಿಯನ್ ಮಂಡಳಿಯ ಅಧ್ಯಕ್ಷ ಚಾರ್ಲ್ಸ್ ಮೈಕಲ್ ಮತ್ತು ಯುರೋಪಿಯನ್ ಆಯೋಗದ ಅಧ್ಯಕ್ಷ ಉರ್ಸುಲ ವೊನ್ ಡೆರ್ ಲೆಯನ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಶ್ಬಂಗಸಭೆಯಿಂದ ಭಾರತದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಕೊಂಡಿಗಳು ಯುರೋಪ್ನೊಂದಿಗೆ ಮತ್ತಷ್ಟು ಬಲಯುತಗೊಳ್ಳುವ ವಿಶ್ವಾಸವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ

ಯುರೋಪಿಯನ್ ಕಮಿಷನ್ ಮತ್ತು ಐರೋಪ್ಟ ಮಂಡಳಿಯ ಹೊಸ ಅಧ್ಯಕ್ಷರು ಕಳೆದ ಡಿಸೆಂಬರ್ನಲ್ಲಷ್ಷೇ ಅಧಿಕಾರ ಸ್ವೀಕರಿಸಿದ್ದಾರೆ ಈ ಹೊಸ ಅಧ್ಯಕ್ಷರು ನೇತೃತ್ವದಲ್ಲಿ ಐರೋಪ್ಡ ಒಕ್ಕೂಟದ ಪಾತ್ರ ಜಾಗತಿಕ ವೇದಿಕೆ ಹಾಗೂ ಭಾರತದ ಹಿತಾಸಕ್ತಿಯ ಕಡೆಗೆ ಹೆಜ್ಜನ ಮಹತ್ವ ಪಡೆದಿದೆ

ಅಗತ್ಯ ವಸ್ತುಗಳ ಖರೀದಿಗಾಗಿ ಬೆಳಗ್ಗೆ ಸಾರ್ವಜನಿಕರು ಅಂಗಡಿಗಳಿಗೆ ತೆರಳುತ್ತಿದ್ದ ದೃಶ್ಯ ಅಲ್ಲಲ್ಲಿ ಕಂಡುಬಂತು ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಂಡಿದೆ ಟ್ಕಾಕ್ಸಿ ಆಟೋ ಕೂಡ ರಸ್ತೆಗಿಳಿದಿಲ್ಲ ಆದರೆ ಕೊರೊನಾ ವಾರಿಯರ್ಸ್ಗಳ ಸಂಚಾರಕ್ಕೆ ಸೀಮಿತ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ಗಳು ಸಂಚರಿಸುತ್ತಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೊಲೀಸರು ಬ್ಯಾರಿಕೇಡ್ಗಳನ್ನು ಪಾಕಿ ವಾಪನ ಸಂಚಾರಕ್ಕೆ ತಡೆ ಒಡ್ಡಿದ್ದಾರೆ ವಿಮಾನ ನಿಲ್ದಾಣದ ರಸ್ತೆಯ ಮೇಲ್ಲೇತುವೆ ಹೊರತುಪಡಿಸಿ ನಗರದ ಬಹುತೇಕ ಎಲ್ಲಾ ಮೇಲ್ಲೇತುವೆಗಳನ್ನು ನಿನ್ನೆ ರಾತ್ರಿಯೇ ಬಂದ್ ಮಾಡಲಾಗಿದೆ

ಸರ್ಕಾರಿ ಕಚೇರಿಗಳು ಪಾಗೂ ಸಾರ್ವಜನಿಕ ನಿಗಮಗಳು ಪಾಗೂ ಶೈಕ್ಷಣಿಕ ಸಂಸ್ಥೆಗಳು ಮುಚ್ಚಲಿವೆ ಎಲ್ಲಾ ಬಾಸಗಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಚಟುವಟಿಕೆಗಳು ಸ್ಥಗಿತಗೊಳ್ಳಲಿವೆ ವಾಟ್ನಾ ಉಜ್ವ ನ್ಯಾಯಾಲಯ ನೀಡಿರುವ ಮಾರ್ಗದರ್ಶಿ ಸೂತ್ರಗಳ ಅನುಸಾರ ನ್ಯಾಯಾಂಗ ಸಂಬಂಧಿತ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ದಿನಸಿ ಅಂಗಡಿಗಳು ಪಾಲು ತರಕಾರಿ ಮತ್ತು ಮಾಂಸದ ಅಂಗಡಿಗಳು ತೆರೆದಿರಲಿದ್ದು ಎಲ್ಲಾ ದೇವಸ್ಥಾನಗಳು ಧಾರ್ಮಿಕ ಸ್ಥಳಗಳು ಮುಚ್ಚಿರಲಿವೆ ದೇಶದಲ್ಲಿನ ಸಕ್ರಿಯ ಕೊರೊನಾ ಪ್ರಕರಣಗಳ ಪೈಕಿ ಮಹಾರಾಷ್ಟ ಹಾಗೂ ತಮಿಳುನಾಡುಗಳಲ್ಲಿಯೇ ಶೇ

ಕರ್ನಾಟಕ ದಿಲ್ಲಿ ಆಂಧ್ರಪ್ರದೇಶ ಉತ್ತರಪ್ರದೇಶ ತೆಲಂಗಾಣ ಪಶ್ಚಿಮ ಬಂಗಾಳ ಗುಜರಾತ್ ಮತ್ತು ಅಸ್ಸಾಂಗಳಲ್ಲಿ ದೇಶದ ಒಟ್ಟು ಸೋಂಕಿತರ ಪೈಕಿ ಶೇ

ಸಕ್ರಿಯ ಪ್ರಕರಣಗಳ ಪೈಕಿ ಈ ಪತ್ತು ರಾಜ್ಯಗಳ ಪಾಲು ಶೇ

ಗುಣಮುಖರಾಗುವವರ ಪ್ರಮಾಣ ಏರಿಕೆಯಾಗುತ್ತಿರುವುದರ ಜತೆಗೆ ಹೊಸ ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಮುಖವಾಗಿದೆ ಮಾರ್ಚ್ನಲ್ಲಿ ಶೇ

ಎರಡು ಭಾರತೀಯ ಕಂಪನಿಗಳು ದೇಶದ ವಿವಿಧ ಸ್ಥಳಗಳಲ್ಲಿ ಮನುಷ್ಠರ ಮೇಲೆ ಕೊರೊನಾವೈರಸ್ ಔಷಧದ ಪ್ರಯೋಗ ನಡೆಸುತ್ತಿದ್ದು ಶೀಘ್ರದಲ್ಲೇ ಶುಭ ಸುದ್ದಿ ನಿರೀಕ್ಷಿಸಲಾಗಿದೆ

ಬಲರಾಮ್ ಭಾರ್ಗವ ಅವರು ಎರಡು ಭಾರತೀಯ ಜಿಷಧ ತಯಾರಕ ಕಂಪನಿಗಳು ವಿವಿಧ ಸ್ಥಳಗಳಲ್ಲಿ ಕೊರೋನಾ ದಿಷಧ ಪರೀಕ್ಷಿಸುತ್ತಿವೆ ಎಂದು ಹೇಳಿದ್ದಾರೆ ಈ ಕಂಪನಿಗಳು ಈಗಾಗಲೇ ಇಲಿಗಳು ಮತ್ತು ಇತರ ಜೀವಿಗಳ ಮೇಲೆ ಟಿಷಧದ ಪರಿಣಾಮ ಮತ್ತು ಇತರ ಅಡ್ಡಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಿ ಇದರ ಸಂತೋಧನೆ ವರದಿಗಳನ್ನು ಭಾರತೀಯ ಜಿಷಧ ಮಹಾ ನಿಯಂತ್ರಕರ ಕಚೇರಿಗೆ ಸಲ್ಲಿಸಿವೆ ಎಂದು ತಿಳಿಸಿದ್ದಾರೆ

ಫಲಿತಾಂತಗಳನ್ನು ವಿದ್ಯಾರ್ಥಿಗಳು ತಾವು ನೊಂದಾಯಿಸಿರುವ ಮೊಬ್ಬೆಲ್ ಸಂಖ್ಯೆ ಹಾಗೂ ನೊಂದಾಯಿತ ಇ ಮೇಲ್ ಐಡಿಗಳಿಗೂ ಕಳುಹಿಸಲಾಗುತ್ತದೆ

ಎಂ ಎಸ್ ಮಾಡುವ ಮೂಲಕವೂ ಫಲಿತಾಂತ ಪಡೆಯಬಹುದಾಗಿದೆ

ವಿದ್ವಾರ್ಥಿಗಳ ಡಿಜೆಟಲ್ ಅಂಕಪಟ್ಟಿ ಕೌಶಲ ಪ್ರಮಾಣಪತ್ರ ವಲಸೆ ಪ್ರಮಾಣ ಪತ್ರಗಳು ಡಿಜೆಲಾಕರ್ ಆ್ಯಪ್ನಲ್ಲಿ ಲಭ್ಯವಿರಲಿವೆ

ಈ ಕೋವಿಡೋತ್ತರ ಬೋಗಿಗಳಲ್ಲಿ ಕೈಗಳ ಮುಕ್ತ ಸೌಲಭ್ಯಗಳಿರಲಿದ್ದು ತಾಮ್ರ ಲೇಪಿತ ಕೈಕಂಬಿಗಳು ಚಿಲಕಗಳು ಪ್ಲಾಸ್ನಾ ವಾಯು ಶುದ್ದಿಕರಣ ಮತ್ತು ಟೈಟಾನಿಯಮ್ ಡೈ ಆಕ್ಟೆಡ್ ಲೇಪಿತ ಸುರಕ್ಷತೆಯಿಂದಾಗಿ ಕೋವಿಡ್ ಮುಕ್ತ ಪ್ರಯಾಣ ಸಾಧ್ಯವಾಗಲಿದೆ